ನವದೆಪಲಿಯಲ್ಲಿಂದು ಚಾಲನೆ

ಆಟ್ಟಾರಿ ವಾಘಾ ಗಡಿಯ ಮೂಲಕ ಪಾಕಿಸ್ತಾನ ಅವರನ್ನು ಭಾರತೀಯ ಅಧಿಕಾರಿಗಳಿಗೆ ಪಸ್ತಾಂತರಿಸಿತು ಈ ವೇಳೆ ಪ್ರತಿಕ್ರಿಯಿಸಿದ ಏರ್ ಉಪಮಾರ್ಷಲ್ ಆರ್

ಕಪೂರ್ ಉತ್ತಮ ಕಾರ್ಯಾಚರಣೆ ಪ್ರಕ್ರಿಯೆ ಮೂಲಕ ಅಭಿನಂದನ್ ಅವರನ್ನು ಪಸ್ತಾಂತರಿಸಲಾಗಿದೆ ಅಭಿನಂದನ್ ತವರಿಗೆ ಮರಳಿರುವುದು ಭಾರತೀಯ ವಾಯುಪಡೆಯಲ್ಲಿ ಸಂತಸ ತಂದಿದೆ ಎಂದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತವರಿಗೆ ಆಗಮಿಸಿದ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ಗೆ ಸ್ವಾಗತ ಕೋರಿದ್ದು ನಿಮ್ಮ ಧೈರ್ಯಕ್ಕೆ ಇಡೀ ದೇಶವೇ ಹೆಮ್ಮೆ ಪಡುತ್ತಿದೆ

ಪಲವು ಮುಖಂಡರು ಅಭಿನಂದನ್ ಆಗಮನಕ್ಕೆ ಸ್ವಾಗತ ಕೋರಿದ್ದು ಅವರ ಧೈರ್ಯವನ್ನು ಶ್ಲಾಫಿಸಿದ್ದಾರೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರ ಶೌರ್ಯ ಮತ್ತು ಸಾಪಸವನ್ನು ಇಡೀ ದೇಶವೇ ಕೊಂಡಾಡುತ್ತಿದ್ದು ನೀವು ಯುವಕರ ಸ್ಫೂರ್ತಿಯಾಗಿದ್ದೀರಿ ಎಂದು ಹೇಳಿದ್ದಾರೆ ಇವರಲ್ಲದೆ ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್ ರವಿಶಂಕರ್ ಪ್ರಸಾದ್ ಮತ್ತು ಸ್ಟೃತಿ ಇರಾನಿ ಸಹ ಪೈಲಟ್ ವರ್ಧಮಾನ್ ಅವರ ಧೈರ್ಯವನ್ನು ಪ್ರಶಂಸಿಸಿದ್ದಾರೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಷಾ ದೇಶ ಸೇವೆಯಲ್ಲಿ ಮುಂದುವರೆಯುವಂತೆ ಅಭಿನಂದನ್ ಅವರಿಗೆ ಶುಭ ಕೋರಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅಭಿನಂದನ್ ಅವರ ಘನತೆ ನಿಲುವು ಮತ್ತು ಧೈರ್ಯ ಹೆಮ್ಮೆ ಪಡುವಂತದ್ದು ಎಂದು ಟ್ವೀಟ್ ಮಾಡಿದ್ದಾರೆ ಪಂಜಾಬ್ ಮುಖ್ಯಮಂತ್ರಿ ಅಮರೀಂದರ್ ಸಿಂಗ್ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ದೆಸಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ವಾಲ್ ಮತ್ತು ಜಮ್ಮ ಮತ್ತು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಓಮರ್ ಅಬ್ದುಲ್ ಸೇರಿದಂತೆ ಪಲವು ನಾಯಕರು ಅಭಿನಂದನ್ ವರ್ಧಮಾನ್ ಆಗಮನವನ್ನು ಸ್ವಾಗತಿಸಿದ್ದಾರೆ ಇವರಲ್ಲದೆ ಸಿಪಿಎಂ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯಚೂರಿ ಸಹ ವಿಂಗ್ ಕಮಾಂಡರ್ ಆಗಮನಕ್ಕೆ ಹರ್ಷ ವ್ಯಕ್ತಪಡಿಸಿದ್ದಾರೆ

ಭಯೋತ್ಪಾದರು ಭಾರತದ ಪುಲ್ವಾಮಾದಲ್ಲಿ ದಾಳಿ ನಡೆಸಿದ ಒನ್ನೆಲೆಯಲ್ಲಿ ಭಾರತದ ವಾಯು ಪಡೆಗಳು ಪಾಕಿಸ್ತಾನದ ಉಗ್ರರ ತಾಣವಾದ ಬಾಲಾ ಕೋಟ್ ಮೇಲೆ ದಾಳಿ ಮಾಡಿದ್ದವು

ಭಾರತದಲ್ಲಿ ಸನ್ನಿವೇಶಕ್ಕೆ ಅನುಗುಣವಾಗಿ ಬಳಕೆ ಮಾಡಲು ಹೊಸ ಅನ್ವೇಷಣೆ ಮತ್ತು ಜಾಗತಿಕ ಮಟ್ಟದಲ್ಲಿ ವಿಸ್ತರಣೆಯಾಗಿರುವ ತಂತ್ರಜ್ಞಾನ ಅನಾವರಣಕ್ಕೆ ಈ ಸಮ್ಮೇಳನ ಸಾಕ್ಷಿಯಾಗಲಿದೆ ಎರಡು ದಿನಗಳು ನಡೆಯಲಿರುವ ಈ ಸಮ್ಮೇಳನದಲ್ಲಿ ತಂತ್ರಜ್ಞರು ಸಂಶೋಧಕರು ನವೊದ್ಯಮಿಗಳು ಕಟ್ಟಡ ನಿರ್ಮಾಣ ಉದ್ಯಮಿಗಳು ಸಾರ್ವಜನಿಕ ವಲಯದ ಏಜೆನ್ಸಿಗಳು ಮತ್ತು ಇತರ ಕ್ಷೇತ್ರದ ಪಲವು ತಂತ್ರಜ್ಞರು ಪಾಲ್ಗೊಳ್ಳಲಿದ್ದಾರೆ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

ದೇಶ ಎದುರಿಸುತ್ತಿರುವ ಸವಾಲುಗಳನ್ನು ಬಗೆಪರಿಸುವ ಉದ್ದೇಶದಿಂದ ನೂತನ ಡಿಜಿಟಲ್ ತಂತ್ರಜ್ಞರನ್ನು ಆನ್ವೇಷಿಸುವುದು ಸ್ಮಾರ್ಟ್ ಇಂಡಿಯಾ ಹ್ಯಾಕಾಥಾನ್ನ ಉದ್ದೇಶವಾಗಿದೆ ಇದು ತಡೆ ರಹಿತ ಡಿಜಿಟಲ್ ಉತ್ಪನ್ನ ಅಭಿವೃದ್ದಿ ಸ್ಪರ್ಧೆಯಾಗಿದೆ

ಯುವಕರ ಆಲೋಚನೆಗಳನ್ನು ಹೊಸ ಹೊಸ ಆನ್ವೇಷಣೆಗೆ ತೊಡಗಿಸಿಕೊಳ್ಳುವಂತೆ ಮಾಡುವುದು ಇದರ ಗುರಿಯಾಗಿದೆ ವಿಶೇಷವಾಗಿ ದೇಶಾದ್ದಂತ ಇಂಜೆನಿಯರ್ ವಿದ್ವಾರ್ಥಿಗಳು ಇದರ ಭಾಗವಾಗಿದ್ದಾರೆ

ಝುಲಾಸ್ ಸೋಲಾತ್ರಿ ಭೆರಾ ಪ್ರದೇಶದ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಪಾಕ್ ಪಡೆಗಳು ಭಾರಿ ಶೆಲ್ ದಾಳಿ ನಡೆಸಿವೆ ಶೆಲ್ ದಾಳಿ ವೇಳೆ ಈ ಪ್ರದೇಶದ ಜನರು ಸುರಕ್ಷಿತ ಸ್ವಳಕ್ಕೆ ಸ್ಥಳಾಂತರಗೊಂಡಿದ್ದಾರೆ

ಇದಕ್ಕೆ ಭಾರತದ ಭದ್ರತಾ ಪಡೆಗಳು ಸಹ ಪ್ರತ್ಯುತ್ತರ ನೀಡಿವೆ

ಸದ್ಯ ಕಾರ್ಯಾಚರಣೆ ಅಂತ್ಯಗೊಂಡಿದೆ ಎಂದು ರಕ್ಷಣಾ ಸಚಿವಾಲಯದ ವಕ್ತಾರ ಗಪೂರ್ ಅಹ್ಮದ್ ಜಾವೇದ್ ಹೇಳಿದ್ದಾರೆ ಅಫ್ರಾನಿಸ್ತಾನದ ಅತಿದೊಡ್ಡ ಸೇನಾ ಶಿಬಿರದಲ್ಲಿ ಇದು ಒಂದಾಗಿದೆ ಹೆಲ್ಮಾಂಡ್ ಗವರ್ನರ್ ಒಮರ್ ಝ್ವಾಕ್ ದಾಳಿಯಾಗಿರುವುದನ್ನು ಖಚಿತಪಡಿಸಿದ್ದಾರೆ

ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ನಿನ್ನೆ ಪಲವು ಅಭಿವ್ಯದ್ದಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಅವರು ಕೃಷಿ ಸಾಲ ಮನ್ನಾ ಕುರಿತು ತರಾಟಿಗೆ ತೆಗೆದುಕೊಂಡರು ಕಾಂಗ್ರೆಸ್ ಪಕ್ಷ ಕೇವಲ ಚುನಾವಣಾ ಸಂದರ್ಭದಲ್ಲಿ ಇಂತಹ ಭರವಸೆಗಳನ್ನು ನೀಡುತ್ತದೆ ಆದಾಗ್ಗೂ ಇದು ಕೆಲವೇ ಜನರಿಗೆ ಮಾತ್ರ ಅನುಕೂಲವಾಗುತ್ತಿದೆ ಎಂದು ದೂರಿದ್ದಾರೆ

ಇದೇ ವೇಳೆ ಮೀನುಗಾರಿಕೆ ಮತ್ತು ಪಂಚಿಕೆಗೆ ಪ್ರತ್ಯೇಕ ಇಲಾಖೆ ಸ್ವಾಪಿಸುವ ಬಗ್ಗೆ ತಿಳಿಸಿದ ಪ್ರಧಾನಿ ಭಾರತೀಯ ಬಾಹ್ವಾಕಾಶ ಸಂಸ್ಟ ಇಸ್ರೋ ಸಹಕಾರದೊಂದಿಗೆ ಮೀನುಗಾರಿಕೆಗೆ ಅಗತ್ಯ ನೆರವು ಒದಗಿಸಲಾಗುವುದು ಎಂದು ಹೇಳಿದ್ದಾರೆ ಈ ಮಧ್ಯೆ ಮಧುರೈ ಮತ್ತು ಚೆನ್ನೈ ಎಗ್ಮೋರ್ ನಡುವಿನ ದೇಶದ ಎರಡನೇ ತೇಜಸ್ ರೈಲು ಸೇವೆಗೆ ಪ್ರಧಾನಿ ಚಾಲನೆ ನೀಡಿದರು ಜತೆಗೆ ಮೂರು ರಸ್ತೆ ಯೋಜನೆಗಳು ಹಾಗೂ ಎರಡು ರೈಲ್ವೆ ಯೋಜನೆಗಳಿಗೂ ಶಂಕುಸ್ದಾಪನೆ ನೆರವೇರಿಸಿದರು ಪಟ್ರೋಲಿಯಂ ಉತ್ಪನ್ನಗಳ ರಫ್ತಿನಲ್ಲಿ ಅಸ್ಲಾಂ ಶೀಘ್ರದಲ್ಲೇ ದೊಡ್ಡ ವಿಶ್ವ ವ್ಯಾಪಾರ ಕೇಂದ್ರವಾಗಿ ಗುರುತಿಸಿಕೊಳ್ಳಲಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ ಮ್ಯಾನ್ಸಾರ್ ಭೂತಾನ್ ಬಾಂಗ್ಲಾದೇಶ ಮತ್ತು ಸೌತ್ ಈಸ್ಟ್ ಏಷ್ಕಾ ದೇಶಗಳಿಗೆ ವೆಟ್ರೋಲ್ ಮತ್ತು ಡೀಸೆಲ್ ರವು ಮಾಡುವ ಮೂಲಕ ಈಶಾನ್ವ ನೀತಿ ಕಾಯಿದೆ ಅನ್ವಯ ಅಸ್ಲಾಂ ಮಹತ್ವದ ವಿಶ್ವ ವ್ನಾಪಾರ ಕೇಂದ್ರವಾಗಲಿದೆ ಎಂದು ಸಚಿವರು ಹೇಳಿದ್ದಾರೆ

ದೇತದಲ್ಲಿ ನಿಗದಿತ ಸಮಯದಲ್ಲೆ ಮುಂಬರುವ ಸಾರ್ವತ್ರಿಕ ಚುನಾವಣೆ ನಡೆಯಲಿದೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ ನಿನ್ನೆ ತಿಳಿಸಿದ್ದಾರೆ ಉತ್ತರ ಪ್ರದೇಶದಲ್ಲಿ ಚುನಾವಣಾ ಸಿದ್ದತೆಗಳ ಪರಿಶೀಲನೆಗಾಗಿ ಕಳೆದರೆಡು ದಿನಗಳಿಂದ ಲಕ್ನೋದಲ್ಲಿರುವ ಅವರು ಇತರ ಆಯುಕ್ತರಾದ ಅಶೋಕ್ ಲಾವಾಸ ಮತ್ತು ಸುಶೀಲ್ಚಂದ್ರ ಅವರೊಂದಿಗೆ ಸುದ್ದಿಗೋಷ್ಟಿ ನಡೆಸಿದರು ಈ ವೇಳೆ ಅವರು ಮುಕ್ತ ಮತ್ತು ಪಾರದರ್ಶಕ ಹಾಗೂ ಶಾಂತಿಯುತ ಚುನಾವಣೆಗೆ ಆಯೋಗ ಬದ್ಲವಾಗಿದೆ ಉತ್ತರ ಪ್ರದೇಶದ ಎಲ್ಲ ಮತಕೇಂದ್ರಗಳಲ್ಲಿ ವಿವಿಪ್ಯಾಟ್ ಇವಿಎಂ ಯಂತ್ರಗಳನ್ನು ಬಳಸಲಾಗುವುದು ಎಂದು ತಿಳಿಸಿದರು

ಪ್ರತಿದಿನವೂ ಲಕ್ಷಾಂತರ ಪ್ರಯಾಣಿಕರ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು ಈ ಯೋಜನೆಯನ್ನು ರೂಪಿಸಲಾಗಿದೆ